ವಿಧಾನಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಕೇಂದ್ರ ಸಚಿವರಾದ ಅನಂತಕುಮಾರ್ ಮಾಜಿ ಕೇಂದ್ರ ಸಚಿವ ಸಿ

ಜಾಫರ್ ಷರೀಫ್ ಮಾಜಿ ಸಚಿವ ಹಾಗೂ ಚಿತ್ರನಟ ಅಂಬರೀಶ್ ಮಾಜಿ ಶಾಸಕರಾದ ತಿಪ್ಪೇಸ್ನಾಮಿ ಈ ಟಿ ಶಂಭುನಾಥ್ ಓಂಪ್ರಕಾಶ್ ಕಣಗಲಿ ವಿಮಲಾಬಾಯಿ ದೇಶ್ಮುಖ್ ಮಲ್ಲಪ್ಪ ವೀರಪ್ಪ ಶೆಟ್ಲ ವಿಶ್ವನಾಥ ಕರಬಸಪ್ಪ ಮಾಮಿನಿ ಎಂ ಪಿ ರವೀಂದ್ರ ಬಾಬುರೆಡ್ಡಿ ವೆಂಕಪ್ಪ ತುಂಗಳ ಎಚ್

ಪ್ರಕಾಶ್ ಎಂ ಭಕ್ತವತ್ತಲ ಹಾಗೂ ಇತರ ಗಣ್ಣರಿಗೆ ಸಂತಾಪ ಸೂಚಿಸಲಾಯಿತು ಸಭಾಧ್ಯಕ್ಷ ರಮೇಶ್ ಕುಮಾರ್ ಸಂತಾಪ ಸೂಚಕ ನಿರ್ಣಯ ಮಂಡಿಸಿ ಅಗಲಿದ ಗಣ್ಣರ ಸೇವೆಯನ್ನು ಸ್ತರಿಸಿದರು ಮುಖ್ಯಮಂತ್ರಿ ಹೆಚ್

ಕುಮಾರಸ್ನಾಮಿ ಹಾಗೂ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಸಚಿವರಾದ ಡಿ

ಶಿವಕುಮಾರ್ ಕೃಷ್ಣಬ್ಬಿರೇಗೌಡ ಮತ್ತಿತರರು ಸಂತಾಪ ನಿರ್ಣಯದ ಮೇಲೆ ಮಾತನಾಡಿ ಅಗಲಿದ ಗಣ್ಣರ ಸೇವೆಯನ್ನು ಸ್ರರಿಸಿದರು

ವಿಧಾನಪರಿಷತ್ತಿನಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟ ಸಂತಾಪ ನಿರ್ಣಯ ಮಂಡಿಸಿ ಅಗಲಿದ ಗಣ್ಣರನ್ನು ಸ್ತರಿಸಿದರು ಸಭಾ ನಾಯಕಿ ಸಚಿವೆ ಜಋಮಾಲಾ ಹಾಗೂ ಪ್ರತಿಪಕ್ಕ ನಾಯಕ ಕೋಟಾ ತ್ರೀನಿವಾಸ ಪೂಜಾರಿ ಅಗಲಿದ ಗಣ್ಣರ ಗುಣಗಾನ ಮಾಡಿದರು ಬಳಿಕ ಇತ್ತೀಚಿಗೆ ವಿಧಾನಸಭೆಯಿಂದ ವಿಧಾನಪರಿಷತ್ಗೆ ಆಯ್ಲೆಯಾದ ನೂತನ ಸದಸ್ನರನ್ನು ಸಭಾಪತಿ ಸದನಕ್ಕೆ ಪರಿಚಯಿಸಿಕೊಟ್ಟರು ಸದಸ್ನರಾದ ವೇಣುಗೋಪಾಲ್ ಯು

ವೆಂಕಟೇಶ್ ರಮೇಶ್ಗೌಡ ನಜೀರ್ ಆಹಮ್ನದ್ ಹಾಗೂ ಫಾರೂಕ್ ಅವರುಗಳನ್ನು ಪರಿಚಯ ಮಾಡಿಕೊಡಲಾಯಿತು

ಕುಮಾರಸ್ನಾಮಿ ವಿಶ್ವಾಸ ವ್ಯಕ್ಷಪಡಿಸಿದ್ದಾರೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹತ್ತು ದಿನಗಳ ಅಧಿವೇಶನದಲ್ಲಿ ರಾಜ್ಯ ಹಾಗೂ ಉತ್ತರ ಕರ್ನಾಟಕದ ಅಭಿವ್ದದ್ದಿ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಎಂದು ತಿಳಿಸಿದರು ಅಭಿವೃದ್ಧಿ ಕುರಿತು ಪ್ರತಿಪಕ್ಷದವರು ಮಂಡಿಸುವ ವಿಷಯಗಳಿಗೆ ಸಮರ್ಪಕ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಕುಮಾರಸ್ನಾಮಿ ತಿಳಿಸಿದರು ಸಂಸತಿನ ಚಳಿಗಾಲದ ಅಧಿವೇಶನ ನಾಳೆ ಆರಂಭವಾಗಲಿದೆ

ಪ್ರತಿಪಕ್ಸಗಳಿಗೆ ತಕ್ಕ ಉತ್ತರ ನೀಡಲು ಸರ್ಕಾರ ಕೂಡಾ ಕಾರ್ಯತಂತ್ರ ರೂಪಿಸಿದೆ ಅದಿವೇಶನ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ಸರ್ಕಾರ ಆಯೋಜಿಸಿದ್ದ ಸರ್ವಪಕ್ಷಗಳ ಸಭೆ ನಡೆಯಿತು ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಆರುಣ್ ಜೇಟ್ಲ ಕಾಂಗ್ರೆಸ್ ಮುಖಂಡರಾದ ಗುಲಾಂ ನಬಿ ಆಜಾದ್ ಆನಂದ್ ಶರ್ಮ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಮಾಜವಾದಿ ಪಕ್ಷದ ಮುಲಾಯಂ ಸಿಂಗ್ ಯಾದವ್ ಸಿಪಿಐನ ಡಿ ರಾಜಾ ಟಿಎಂಸಿಯ ಸುದೀಷ್ ಬಂಡೋಪಾಧ್ತಾಯ್ ಸಭೆಯಲ್ಲಿ ಪಾಲ್ಲೊಂಡಿದ್ದರು ಬಳಿಕ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಸತ್ ಚಳಿಗಾಲದ ಅಧಿವೇತನದಲ್ಲಿ ಅಭಿವೃದ್ದಿ ಮತ್ತು ಜನಪರ ವಿಷಯಗಳನ್ನು ಚರ್ಚಿಸಬೇಕಾಗಿದೆ ಎಂದರು

ವಾದ ವಿವಾದ ಅಲಿಸಿದ ನ್ನಾಯಾಧೀಶರು ವಿಜಯ್ ಮಲ್ಯ ಅವರನ್ನು ಗಡೀಪಾರು ಮಾಡಿ ಆದೇಶ ಹೊರಡಿಸಿದ್ಗಾರೆ ಇದಕ್ಕೂ ಮುನ್ನಾ ನ್ಯಾಯಾಲಯದ ಆವರಣದಲ್ಲಿ ಪ್ರತಿಕ್ರಿಯಿಸಿದ ವಿಜಯ್ ಮಲ್ಯಭಾರತೀಯ ಬ್ಯಾಂಕುಗಳಿಂದ ತಾವು ಪಡೆದಿರುವ ಸಾಲಗಳ ಅಸಲು ಮೊತ್ತವನ್ನು ಮರುಪಾವತಿ ಮಾಡುವ ಬಗ್ಗೆ ತಮ್ನ ಭರವಸೆ ಕೇವಲ ಬಾಯಿಮಾತಲ್ಲ ಇದಕ್ಕೆ ತಾವು ಬದ್ದರಾಗಿರುವುದಾಗಿ ಹೇಳದ್ದರು ಭಾರತೀಯ ರಿಸರ್ವ್ ಬ್ಹಾಂಕ್ ಆರ್ ಬಿಐ ಗವರ್ನರ್ ಸ್ಹಾನಕ್ಷೆ ಉರ್ಜಿತ್ ಪಟೇಲ್ ಇಂದು ರಾಜೀನಾಮೆ ಸಲ್ಲಿಸಿದ್ದಾರೆವೈಯಕ್ತಿಕ ಕಾರಣದಿಂದ ಈ ರಾಜೀನಾಮೆ ನೀಡಿರುವುದಾಗಿ ಅವರು ಹೇಳಿದ್ದಾರೆ

ರಾಷ್ಷೀಯ ಪಿಂಚಣಿ ಯೋಜನೆ ಎನ್ಪಿಎಸ್ ಯೋಜನೆಯಲ್ಲಿ ನೌಕರರ ಹಿತದ್ಯಷ್ಷಿಯಿಂದ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಎಂದು ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ನ ತಿಳಿಸಿದ್ದಾರೆ

ಭಾರತೀಯ ವಿಜ್ಞಾನಿಗಳು ಹಾಗೂ ಎಂಜಿನಿಯರ್ ಗಳು ಮತ್ತೊಂದು ವಿಶ್ವ ಸಾಧನೆ ಮಾಡಿದ್ದು

ನಾಡಿನ ಅನ್ನದಾತನ ಸಮಸ್ಥೆಗಳನ್ನು ಪರಿಹರಿಸಲು ಸರ್ಕಾರ ಬದ್ದವಾಗಿದ್ದು ರೈತರು ಯಾವುದೇ ಕಾರಣಕ್ಕೂ ಆತಸ್ಟ್ರರ್ಯ ಕಳೆದುಕೊಳ್ಳಬಾರದೆಂದು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಮನವಿ ಮಾಡಿಕೊಂಡಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಇಂದು ರೈತ ನಿಯೋಗದೊಂದಿಗೆ ಮಾತನಾಡಿದ ಅವರು ಕಬ್ಬು ಬೆಳೆಗಾರರ ಬಾಕಿ ಹಣವನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಕೊಡಿಸಲು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ರೈತರು ಯಾವುದೇ ಕಾರಣಕ್ಕೂ ಹತಾಶರಾಗಬಾರದು ರೈತರ ರಕ್ಷಣೆಗೆ ಸರ್ಕಾರ ಸದಾ ಬದ್ದವಾಗಿದೆ ಎಂದರು ಈ ಮಧ್ಯೆ ಕಬ್ಬನ ಬಾಕಿ ಮೊತ್ತ ಮತ್ತು ಎಫ್ ಆರ್ ಪಿ ದರ ನಿಗದಿಗಾಗಿ ಕಳೆದ ನಾಲ್ಕು ದಿನಗಳಿಂದ ಬೆಳಗಾವಿಯಲ್ಲಿ ಹಲವು ರೈತ ಪರ ಸಂಘಟನೆಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು ಬಿರುಸುಗೊಂಡಿದೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಬಳ್ಳಾರಿ ಹಾಸನ ರಾಯಚೂರು ಬೀದರ್ ಮೊದಲಾದ ಜಿಲ್ಲೆಗಳ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಚನ್ನಮ್ಮ ವೃತ್ತದವರೆಗೆ ದೀಡ್ ನಮಸ್ಕಾರ ಉರುಳು ಸೇವೆಯ ಪ್ರತಿಭಟನೆ ನಡೆಸಿದ ರೈತರು ಸರಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಸಮಸ್ಥೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ಗಮನ ಸೆಳೆಯಲು ಬಿಜೆಪಿ ಇಂದು ಬೆಳಗಾವಿ ಸುವರ್ಣ ಸೌಧದ ಸಮೀಪ ಬೃಹತ್ ರೈತ ಸಮಾವೇಶವನ್ನು ಹಮ್ಗಿಕೊಂಡಿತು ಸಮಾವೇತದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ರೈತರ ಆತ್ಮಹತ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ನೆಪಮಾತ್ರಕ್ಕೆ ಸಾಲಮನ್ನಾ ಮಾಡಲಾಗಿದೆ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ರಾಜ್ದದ ಹಿತವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿದರು ಸಂಸದ ಪ್ರಲ್ನಾದ ಜೋತಿ ಮಾತನಾಡಿ ಕೇಂದ್ರದ ಮೋದಿ ಸರ್ಕಾರ ಸ್ನಾಮಿನಾಥನ್ ವರದಿಯ ಅನುಷ್ಣಾನಕ್ಕೆ ಮುಂದಾಗಿದೆ ಎಂದು ಹೇಳಿದರು ದೊಡ್ಡಬಳ್ಳಾಪುರ ಮತ್ತು ಸೇಡಂನಲ್ಲಿ ಮಾತ್ರ ರೈತರಿಗೆ ಋಣಮುಕ್ತ ಪತ್ರಗಳನ್ನು ನೀಡಲಾಗಿದೆ ಉಳಿದೆಡೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದರೂ ಮುಖ್ಯಮಂತ್ರಿ ಸ್ಪಂದಿಸುತ್ತಿಲ್ಲ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಆರೋಪಿಸಿದರು ರಾಯಚೂರು ಬಳಿಯ ನಾರಾಯಣಪುರ ಬಲದಂಡೆ ನಾಲೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ

ನಾಲೆ ಒಡೆಯಲು ಅಧಿಕಾರಿಗಳ ನಿರ್ಲಕ್ಷ್ಮವೇ ಕಾರಣ ಎಂದು ಆರೋಪಿಸಿರುವ ರೈತರು ಕಾಲುವೆಯನ್ನು ತ್ವರಿತವಾಗಿ ದುರಸ್ತಿಗೊಳಸಿ ಸಮರ್ಪಕವಾಗಿ ನೀರು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಸಂಕ್ಷಿಪ್ತ ಸುದ್ದಿಗಳು ಮಾಜಿ ಮುಖ್ಯಮಂತ್ರಿ ಎಸ್

ಕುಮಾರಸ್ವಾಮಿ ವಿಧಾನಸೌಧ ಆವರಣದಲ್ಲಿರುವ ಶ್ರತಿಮೆ ಬಳಿ ಇಂದು ಎಸ್ ನಿಜಲಿಂಗಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು